ಮಾಧುಸ್ವಾಮಿ

ಸದಾನಂದಗೌಡ

ವಿಧಾನಸೌಧದಲ್ಲಿಂದು ಒರಿಯ ಮೊಲೀಸ್ ಅಧಿಕಾರಿಗಳ ವಾರ್ಷಿಕ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು ತಂತ್ರಜ್ಞಾನದ ಬೆಳವಣಿಗೆಯೊಂದಿಗೆ ಅವರಾಧಗಳ ಸ್ವರೂಪ ಬದಲಾಗುತ್ತಿದ್ದು ಇಂತಹ ಅವರಾಧ ಕೃತ್ತಗಳನ್ನು ನಿಯಂತ್ರಿಸಲು ಮೊಲೀಸ್ ಇಲಾಖೆಗೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಕ ನೀಡಿ ಮೊಲೀಸರನ್ನು ಸಜ್ಜಗೊಳಿಸಲಾಗುತ್ತಿದೆ ಎಂದು ಅವರು ಹೇಳಿದರು ಸೈಬರ್ ಮಾದಕ ವಸ್ತುಗಳ ಅಪರಾಧ ಪ್ರಕರಣಗಳನ್ನು ನಿಗ್ರಹಿಸಲು ಹೊಸ ಸಂಚಾರಿ ಮೊಲೀಸ್ ಠಾಣೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಎಂದರು ಸಮಾರಂಭದಲ್ಲಿ ಗೃಪ ಸಚಿವ ಬಸವರಾಜ ಬೊಮ್ಥಾಯಿ ರಾಜ್ಯ ಮೊಲೀಸ್ ಮಹಾನಿರ್ದೇಶಕ ಪ್ರವೀಣ್ ಸೂದ್ ಪಾಗೂ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು

ಸದಾನಂದಗೌಡ ಹೇಳಿದ್ದಾರೆ ರಾಜ್ಯಸಭೆಯ ಪ್ರಕ್ನೋತ್ತರ ಕಲಾಪದಲ್ಲಿ ಉತ್ತರ ನೀಡಿದ ಅವರು ರಸಗೊಬ್ಬರ ಪೂರೈಕೆಯಲ್ಲಿ ಯಾವುದೇ ವ್ಯಕ್ತಯ ಉಂಟಾಗಿಲ್ಲ ಮತ್ತು ಸಕಾಲದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಬೇಡಿಕೆಗೆ ಅನುಗುಣವಾಗಿ ರಸಗೊಬ್ಬರ ಮೂರೈಕೆ ಮಾಡಲಾಗಿದೆ ಎಂದರು ಉತ್ತಮ ಮಳೆಯಿಂದ ಜಲಾಶಯಗಳು ಭರ್ತಿಯಾಗಿದ್ದು ಕೃಷಿ ಚಟುವಟಕೆ ಮತ್ತು ಉತ್ತಾದನೆ ಪೆಚ್ಚಳವಾಗಿದೆ ಎಂದೂ ಸಚಿವರು ಸದನಕ್ಕೆ ತಿಳಿಸಿದರು ರೇಷ್ಮ ಇಲಾಖೆಯನ್ನು ಬೇರೆ ಇಲಾಖೆಯ ಜತೆ ಎಲೀನಗೊಳಿಸುವ ಯಾವುದೇ ಪ್ರಸ್ತಾಪ ಸರ್ಕಾರದ ಮುಂದೆ ಇಲ್ಲ ಎಂದು ತೋಟಗಾರಿಕಾ ಸಚಿವ ಆರ್ ಶಂಕರ್ ಹೇಳಿದ್ದಾರೆ ಶಿರಸಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರೇಷ್ಠ ಇಲಾಖೆ ನೌಕರರನ್ನು ಮಾತೃ ಇಲಾಖೆಗೆ ಕರೆತರಲಾಗುವುದು ಅಡಿಕೆಯಿಂದ ಚುಾ ಸೇರಿದಂತೆ ಪಲವು ಉತ್ತನ್ನಗಳು ಸಿಧವಾಗುತ್ತಿವೆ ಅದರಲ್ಲಿ ಮಧುಮೇಪ ನಿಯಂತ್ರಿಸುವ ಅಂಶಗಳು ಇವೆ ಒೀಗಾಗಿ ಅಡಿಕೆ ಬೆಳೆಗಾರರು ಆಕ್ಷೇಪಗಳ ಬಗ್ಗೆ ಜಿಂತೆ ಮಾಡಬೇಕಿಲ್ಲ ಎಂದು ಸಜಿವ ಶಂಕರ್ ಹೇಳಿದರು ಅಪಘಾತ ಮತ್ತು ವಾಯು ಮಾಲಿನ್ದ ತಡೆಗಟ್ಟುವ ಸದುದ್ದೇಶದಿಂದ ಪ್ರತಿವರ್ಷ ರಾಷ್ಟೀಯ ರಸ್ತೆ ಸುರಕ್ಷತಾ ಸಪ್ತಾಪ ಆಚರಿಸಲಾಗುತ್ತಿದೆ ಎಂದು ಸಾರಿಗೆ ಸಚಿವ ಪಾಗೂ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸಪ್ತಾಪದ ಅಂಗವಾಗಿ ಹಮ್ಮಕೊಂಡಿದ್ದ ಕಾರ್ಯಕ್ರಮದಲ್ಲಿ ಅಪಘಾತರಹಿತ ಚಾಲಕರನ್ನು ಸನ್ಮಾನಿಸಿ ಅವರು ಮಾತನಾಡಿದರು

ವಾಪನ ಚಾಲನೆ ಮತ್ತು ರಸ್ತೆ ಸುರಕ್ಷತಾ ನಿಯಮಗಳ ಪಾಲನೆಗೆ ಜನಜಾಗೃತಿ ಮೂಡಿಸಲು ಇಲಾಖೆ ನಿರಂತರ ಕಾರ್ಯಕ್ರಮ ಪಮ್ಮಿಕೊಂಡು ಬರುತ್ತಿದೆ ಎಂದು ಸಚಿವ ಲಕ್ಷ್ಮಣ ಸವದಿ ಹೇಳಿದರು

ಮೇಳದಲ್ಲಿ ಸ್ವಾಂಡ್ ಅಪ್ ಇಂಡಿಯಾ ಸ್ವಾರ್ಟ್ ಆಪ್ ಇಂಡಿಯಾ ಕಾರ್ಯಕ್ರಮದ ಭಾಗವಾಗಿ ಏಳು ಸಂಸ್ಥೆಗಳೊಂದಿಗೆ ಐಐಎಚ್ಆರ್ ಒಡಂಬಡಿಕೆಗೆ ಸಹಿ ಪಾಕಿದೆ ತಂತ್ರಜ್ಞಾನ ವರ್ಗಾವಣೆ ಬೀಜ ಉತ್ತಾದನೆ ಕೀಟನಾಶಕ ಉತ್ತಾದನೆ ಮಣ್ಣಿನ ಫಲವತ್ತತೆ ಸುಧಾರಣೆಗೆ ಮೋಷಕಾಂಶಗಳ ಉತ್ಪಾದನೆಗೆ ಈ ಒಡಂಬಡಿಕೆಗಳು ಉತ್ತೇಜನ ನೀಡಲಿದೆ

ಆರ್ ದಿನೇಶ್ ತಿಳಿಸಿದ್ದಾರೆ ಲೇಪ್ನಿಂದ ನಿಕೋಬಾರ್ವರೆಗೂ ವಿವಿಧ ರಾಜ್ಯಗಳ ರೈತರು ಮೇಳದಲ್ಲಿ ನಡೆದ ಪ್ರಾತ್ಯಕ್ಷಿಕೆ ಪಾಗೂ ವಿಚಾರಗೋಷ್ಠಗಳ ಪ್ರಯೋಜನ ಪಡೆದಿದ್ದಾರೆಂದು ಅವರು ತಿಳಿಸಿದರು

ಮನುಷ್ಠನ ದೈಟಿಕ ಮತ್ತು ಮಾನಸಿಕ ಆರೋಗ್ಯಕ್ಷೆ ತ್ರೀಡೆ ತುಂಬಾ ಮುಖ್ಯ ಎಂದು ಮಂಡ್ಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾ

ಎಚ್ ಅಧಿಕಾರಿ ಡಾ ಜಯಾನಂದ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಮುರುಗೇಶ್ ಹೇಳಿದ್ದಾರೆ ನಗರದಲ್ಲಿಂದು ಪತ್ತಿನ ಸಪಕಾರ ಸಂಘಗಳ ಅಧ್ವಕ್ಷರು ಮತ್ತು ಕಾರ್ಯದರ್ಶಿಗಳಿಗೆ ಪಮ್ಮಿಕೊಂಡಿದ್ದ ವಿಶೇಷ ತರಬೇತಿ ಶಿವಿರ ಉದ್ಘಾಟಿಸಿ ಅವರು ಮಾತನಾಡಿದರು ಇತ್ತೀಚೆಗೆ ಮಂಡನೆಯಾದ ಕೇಂದ್ರ ಬಜೆಟ್ನಲ್ಲಿ ಸುಕಾರಿ ವಲಯಕ್ಕೆ ಉತ್ತೇಜನ ನೀಡಿದ್ದು ಇದನ್ನು ಬಳಕೆಮಾಡಿಕೊಂಡು ದೇಶದ ಎಲ್ಲ ಸುಹಾರಿ ಸಂಘಗಳು ಅಭಿವೃದ್ಧಿ ಹೊಂದಬೇಕಾದ ಆಗತ್ಯವಿದೆ ಎಂದು ಹೇಳಿದರು

ಕೃಷ್ಣಾ ಮೇಲ್ಪಂಡೆ ಯೋಜನೆಯನ್ನು ರಾಷ್ಟೀಯ ನೀರಾವರಿ ಯೋಜನೆ ಎಂದು ಪರಿಗಣಿಸಿ ಪೆಚ್ಚು ಆನುದಾನ ನೀಡಬೇಕು ಎಂದು ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಅವರು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ರಾಜ್ಯ ಸಭೆಯಲ್ಲಿ ಮಾತನಾಡಿದ ಅವರು ಲಕ್ಷಾಂತರ ಎಕರೆ ಭೂಮಿಗೆ ನೀರು ಪರಿಸುವ ಯೋಜನೆಯನ್ನು ಆದ್ದತೆ ಮೇಲೆ ಪರಿಗಣಿಸಿ ಇದನ್ನು ರಾಷ್ಟೀಯ ನೀರಾವರಿ ಯೋಜನೆ ಎಂದು ಘೋಷಣೆ ಮಾಡಬೇಕು ಎಂದು ಆಗ್ರಪಪಡಿಸಿದರು ಬೆಂಗಳೂರು ಪಾಸನ ಚಿಕ್ಕಮಗಳೂರು ರೈಲ್ವೆ ಕಾಮಗಾರಿಗಳಿಗೆ ಪಟ್ಟಿನ ಪಣ ನಿಗದಿ ಮಾಡಬೇಕು ಎಂದೂ ದೇವೇಗೌಡರು ವೇಳದರು ಸಾಂಕ್ರಾಮಿಕ ರೋಗ ಪರಡಿ ಚಿಟಿತ್ಸೆ ನೀಡುವ ಪಂತಕ್ಕೆ ಹೋಗುವ ಮುನ್ನವೇ ಇದರ ಬಗ್ಗೆ ಜನ ಜಾಗೃತಿ ಮೂಡಿಸಿ ಆಗತ್ಯ ಮುನ್ನೆಜ್ಜರಿಕೆಮಹಿಸಿ ರೋಗ ಪರಡದಂತೆ ನೋಡಿಕೊಳ್ಳಬೇಕು ಎಂದು ಉಡುಪಿ ಜಿಲ್ಲಾಧಿಕಾರಿ ಜೆ ಜಗದೀಶ್ ಅಧಿಕಾರಿಗಳಿಗೆ ಸೂಚಿಸಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಉಡುಪಿ ಆರೋಗ್ಡ ಇಲಾಖೆ ಪಾಗೂ ಜಿಲ್ಲಾ ಸರ್ವೇಕ್ಷಣ ಘಟಕದ ಸಂಯುಕ್ತಾಶ್ರಯದಲ್ಲಿ ಉಡುಪಿಯಲ್ಲಿ ಆಯೋಜಿಸಿದ್ದ ಮಂಗನ ಕಾಯಿಲೆ ಕುರಿತ ಕಾರ್ಯಗಾರ ಉದ್ಘಾಟಿಸಿ ಮಾತನಾಡಿದರು